ಿ ಕೊಡಗು ಕೇರಳದಲ್ಲಿ ಸಂಭವಿಸಿರುವ ಪ್ರವಾಹದ ಹಿನ್ನೆಲೆ ಕಾಂಗ್ರೆಸ್ ನಿಧಿ ಸಂಗ್ರಹಕ್ಕಾಗಿ ರಾಜ್ಯಸಭಾ ಸದಸ್ಯ ಕೆ

ವಾರ್ತೆಗಳ ವಿವರ ಕೊಡಗು ಜಿಲ್ಲೆಯ ಪರಿಹಾರ ಕಾರ್ಯದ ವಿತರಣೆಯಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಸಾ

ಕೊಡಗು ಜಿಲ್ಲೆಯ ಹಲವು ಶ್ರದೇಶಗಳಲ್ಲಿ ಭೂ ಕುಸಿತ ಉಂಟಾಗಿದ್ದು

ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕರ್ನಾಟಕ ಸಶಸ್ತ ಮೀಸಲು ಪಡೆ ಭೂ ಸೇನೆ ವಾಯು ಪಡೆ ನೌಕಾ ದಳ ರಾಷ್ಷೀಯ ವಿಪತ್ತು ಪರಿಹಾರ ಪಡೆಯ ತಂಡಗಳು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ಅಧಿಕಾರಿ ಎನ್

ಮಡಿಕೇರಿಯಲ್ಲಿ ನಿನ್ನೆ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಕೊಡಗಿನಲ್ಲಿ ಪ್ರಕೃತಿ ವಿಕೋಪದಿಂದಾಗಿ ಉಂಟಾಗಿರುವ ಸಮಸ್ಥೆಯನ್ನು ಸರ್ಕಾರ ಗಂಭೀರ ಎಂದು ಪರಿಗಣಿಸಿದ್ದು

ನಿರಾತ್ರಿತರಿಗೆ ಮನೆಗಳನ್ನು ಹೊಸ ಬಡಾವಣೆ ನಿರ್ಮಾಣದ ಮೂಲಕ ನಿರ್ಮಿಸಿ ಕೊಡಲಾಗುತ್ತದೆ ಎಂದರು

ಕೊಡಗು ಹಾಗೂ ಕೇರಳದಲ್ಲಿ ಸಂಭವಿಸಿರುವ ಪ್ರವಾಹದ ಹಿನ್ನೆಲೆ ಕಾಂಗ್ರೆಸ್ ನಿಧಿ ಸಂಗ್ರಹಕ್ಕಾಗಿ ರಾಜ್ಯಸಭಾ ಸದಸ್ಯ ಕೆ

ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ಶಾಸಕರಾದ ಎಸ್ ಟಿ ಸೋಮಶೇಖರ್ ಎನ್

ಕೊಂಡಯ್ಲ ಕೆಪಿಸಿಸಿ ಕಾರ್ಯದರ್ತಿ ಮೆಹರೋಜ್ ಖಾನ್ ಸಮಿತಿಯ ಸದಸ್ನರಾಗಿರುತ್ತಾರೆ ಈ ಕುರಿತು ಹೇಳಿಕೆ ನೀಡಿರುವ ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಕೆ

ರಾಮಮೂರ್ತಿ ನೇತೃತ್ವದ ತಂಡ ಸಂಸದರು

ಕೊಡಗಿನ ಪ್ರಕೃತಿ ವಿಕೋಪವನ್ನು ಪ್ರಧಾನಮಂತ್ರಿ ಅವರು ಕೂಡಲೇ ವೀಕ್ಷಿಸಿ ಕೂಡಲೇ ಪರಿಹಾರ ಘೋಷಿಸಬೇಕು ಎಂದು ಸಂಸದ ಡಿ

ಸುರೇಶ್ ಹೇಳದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಕೊಡಗು ಮತ್ತು ಕೇರಳದ ಬಗ್ಗೆ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಬಿಜೆಪಿಯ ನಾಯಕರು ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡಿಸಲು ಪ್ರಯತ್ನಿಸಬೇಕು ಎಂದರು ಮಹಾಮಳೆಯಿಂದ ತತ್ತರಿಸಿರುವ ಕೊಡಗು ಜಿಲ್ಲೆಯಲ್ಲಿ ಇದುವರೆಗೆ ಆಗಿರುವ ನಷ್ಟದ ಪ್ರಮಾಣ ಅಂದಾಜಿಸಿ ಹಾನಿಯ ವರದಿಯನ್ನು ತಯಾರಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದಲ್ಲಿ ಅಗತ್ಯ ಪರಿಹಾರಕ್ಕೆ ತಾವು ಸಹ ಕೇಂದ್ರದ ಮೇಲೆ ಒತ್ತಡ ಹೇರಿ ಹಣ ಬಿಡುಗಡೆಗೆ ಪ್ರಯತ್ನಿಸುವುದಾಗಿ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಕೊಡಗು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಸ್ವಲ್ಪ ಮಟ್ಟಗೆ ಕಡಿಮೆಯಾಗಿದ್ದರೂ ಮಡಿಕೇರಿ ತಾಲ್ಲೂಕು ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಿನ್ನೆಯೂ ಮಳೆ ಮುಂದುವರೆದಿದೆ ಬಿಡುವು ನೀಡಿ ಸಾಧಾರಣ ಮಳೆಯಾಗುತ್ತಿರುವುದರಿಂದ ಜನತೆ ಸ್ವಲ್ಪಮಟ್ಟಿಗೆ ನಿಟ್ಸುಸಿರು ಬಿಡುವಂತಾಗಿದೆ

ಹಾರಂಗಿ ಕಾವೇರಿ ನದಿಯ ಸಂಗಮದಲ್ಲಿ ನೀರು ಹರಿಯುವ ರಭಸ ಹೆಚ್ಚಾಗಿ ಸೇತುವೆಯ ಮೇಲ್ವಾಗದಲ್ಲೂ ಹರಿದ ಪರಿಣಾಮ ಎರಡೂ ತುದಿಗಳ ಮೆಟ್ಟಿಲುಗಳು ಮತ್ತು ಅದಕ್ಕೆ ಅಳವಡಿಬಿದ್ದ ಬೃಹತ್ ಗಾತ್ರದ ಹಗ್ಗಗಳು ತುಂಡಾಗಿವೆ ಕೊಡಗಿನಲ್ಲಿ ಇಂದು ಬೆಳಗ್ಗೆಯ ಮಳೆಯ ಪರಿಸ್ತಿತಿ ಹಾಗೂ ಇದೀಗ ನಡೆಯುತ್ತಿರುವ ಪರಿಹಾರ ಕಾರ್ಯಾಚರಣೆ ಕುರಿತು ಮಾಹಿತಿ ನೀಡಿದ್ದಾರೆ ನಮ್ಮ ಮಡಿಕೇರಿ ಪ್ರತಿನಿಧಿ ಅನಿಲ್

ಕೊಡಗು ಜಿಲ್ಲೆ ನೆರೆ ಸಂತ್ರಸ್ತರಿಗೆ ಪರಿಹಾರ ನೆರವು ಸಂಗ್ರಹಕ್ಕಾಗಿ ಕೊಪ್ಪಳದಲ್ಲಿ ನಿನ್ನೆ ಜಿಲ್ಲಾಧಿಕಾರಿ ಪಿ ಸುನಿಲ್ ಕುಮಾರ್ ಸಾರ್ವಜನಿಕರಿಂದ ದೇಣಿಗೆ ಹಾಗೂ ಸಾಮಾಗ್ರಿ ಸ್ವೀಕರಿಸುವ ಕೊಡಗು ಜಿಲ್ಲೆ ನೆರೆ ಸಂತ್ರಸ್ತರಿಗೆ ಪರಿಹಾರ ನೆರವು ಸಂಗ್ರಹ ಕಾರ್ಯಕ್ರಮ ಕೈಗೊಂಡು ಜೀವನ ನಿರ್ವಣೆಗೆ ಅಗತ್ಯವಿರುವ ಸಾಮಗ್ರಿಗಳನ್ನು ನೀಡುವಂತ ಸಾರ್ವಜನಿಕರಿಗೆ ಮನವಿ ಮಾಡಿದರು ಭಾರೀ ಮಳೆಯಿಂದಾಗಿ ಸಂಕಪ್ಪಕ್ಕೆ ಸಿಲುಕಿರುವ ಕೊಡಗು ಜಿಲ್ಲೆಯ ಪ್ರವಾಹ ಸಂತ್ರಸ್ತರಿಗೆ ರವಾನಿಸಲು ಬೆಂಗಳೂರಿನ ಕೊಡವ ಸಮಾಜ ಅಗತ್ಯ ವಸ್ತುಗಳನ್ನು ಸಿದ್ಧಪಡಿಸಿದೆ

ಕೃಷಿ ಜಮೀನುಗಳನ್ನು ಕೃಷಿಯೇತರ ಚಟುವಟಕೆಗಳಿಗೆ ಪರಿವರ್ತಿಸುವುದನ್ನು ರಾಜ್ಯ ಸರ್ಕಾರ ಕೂಡಲೇ ನಿಷೇಧಿಸಬೇಕು ಎಂದು ಮಾಜಿ ಸಚಿವ ಎಂ

ಮಡಿಕೇರಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೃಷಿ ಜಮೀನುಗಳನ್ನು ಕೃಷಿಯೇತರ ಉದ್ಲೇಶಗಳಿಗೆ ಬಳಕೆ ಮಾಡಿರುವುದು ಬೆಟ್ಟ ಗುಡ್ಡಗಳನ್ನು ಅಗೆದು ರೆಸಾರ್ಟ್ ಹೋಂ ಸ್ವೇಗಳನ್ನು ನಿರ್ಮಿಸಿರುವುದು ಪರಿಸರ ನಾಶಕ್ಷೆ ಕಾರಣವಾಗಿವೆ ಇಂತಹ ಚಟುವಟಿಕೆಗಳನ್ನು ಜಿಲ್ಲೆಯಿಂದ ಹೊರ ಹಾಕಬೇಕು ಎಂದರು ದಿವಂಗತ ಪ್ರಧಾನಮಂತ್ರಿ ರಾಜೀವ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ ಜನ್ಸದಿನದ ಅಂಗವಾಗಿ ಅವರ ಭಾವಚಿತ್ರಕ್ಕೆ ನಿನ್ನೆ ಬೆಂಗಳೂರಿನ ಕೆಬಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಹಾಗೂ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಪುಷ್ವ ನಮನ ಸಲ್ಲಿಸಿದರು ರಾಷ್ಟ ಮತ್ತು ರಾಜ್ಯದ ಅಭಿವೃದ್ಧಿಯಲ್ಲಿ ರಾಜೀವಗಾಂಧೀ ಮತ್ತು ದೇವರಾಜು ಅರಸು ಅವರ ಕೊಡುಗೆ ಸ್ಲರಣೀಯ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್

ದಾವಣಗೆರೆಯಲ್ಲಿ ನಿನ್ನೆ ಜಿಲ್ಲಾ ಕಾಂಗ್ರೆಸ್ ಕಜೇರಿಯಲ್ಲಿ ನಿನ್ನೆ ದಿವಂಗತ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಮತ್ತು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ ಜನ್ನ ದಿನದ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಬೆಂಗಳೂರು ಗ್ರಾಮಾಂತರ ಜಲ್ಲೆಯಲ್ಲಿ ನಿನ್ನೆ ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮ ದಿನವನ್ನು ಸದ್ದಾವನಾ ದಿನವನ್ನಾಗಿ ಆಚರಿಸಲಾಯಿತು ದೊಡ್ಡಬಳ್ಳಾಪುರದಲ್ಲಿ ಭಾರತ್ ಸೌಟ್ಲ್ ಮತ್ತು ಗೈಡ್ಲ್ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಬಿ

ಮೋಹನ್ ಪ್ರತಿಜ್ಞಾನಿಧಿ ದೋಧಿಸಿ ಜಾತ್ಯತೀತ ಪರಿಕಲ್ಪನೆಯನ್ನು ಎತ್ತಿಹಿಡಿಯುವಂತೆ ಕರೆ ನೀಡಿದರು ಹಾವೇರಿ ಬೀದರ್ ಕೊಪ್ಪಳ ಕಲಬುರಗಿ ಚಾಮರಾಜನಗರ ಸೇರಿದಂತೆ ರಾಜ್ಜದ ವಿವಿಧೆಡೆ ಡಿ

ಈಗ ಚುಟುಕು ಸುದ್ದಿ ಕೋಲಾರ ಜಿಲ್ಲೆಯಲ್ಲಿ ಪಿಂಚಣಿ ವಿತರಣೆಯ ಸಂದರ್ಭದಲ್ಲಿ ಪೋಸ್ಟ್ ಮ್ಯಾನ್ ಹಣ ವಸೂಲು ಮಾಡಿದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಕೋಲಾರ ಜೆಲ್ಲಾಧಿಕಾರಿ ಜೆ ಮಂಜುನಾಥ್ ಹೇಳದ್ದಾರೆ

ಿ ಕೊಡಗು ಕೇರಳದಲ್ಲಿ ಸಂಭವಿಸಿರುವ ಪ್ರವಾಹದ ಹಿನ್ನೆಲೆ ಕಾಂಗ್ರೆಸ್ ನಿಧಿ ಸಂಗ್ರಹಕ್ಕಾಗಿ ರಾಜ್ಯಸಭಾ ಸದಸ್ಯ ಕೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು